ನವದೆಹಲಿಯ ನಿಗಮ್ಬೋಧ್ ಫಾಟ್ನಲ್ಲಿ ಇಂದು ಕೇಂದ್ರದ ಪಣಕಾಸು ಖಾತೆ ಮಾಜಿ ಸಚಿವ ಅರುಣ್ ಜೇಟ್ಲಿ ಅವರ ಪಾರ್ಥಿವ ಶರೀರದ ಅಂತ್ರಕ್ರಿಯೆ

ಸಿಂಧು

ಭಾರತ ಮತ್ತು ಬಹರೇನ್ ನಡುವಿನ ಸ್ನೇಹ ಬಲವರ್ಧನೆ ಕುರಿತಂತೆ ಉಭಯ ನಾಯಕರು ಚರ್ಚಿಸಿದರು ಪ್ರಮುಖವಾಗಿ ಉದ್ದಿಮೆಯ ಬಾಂಧವ್ಯ ಮತ್ತು ಸಾಂಸ್ವತಿಕ ವಿನಿಮಯದತ್ತ ಚರ್ಚೆ ಕೇಂದ್ರೀಕೃತವಾಗಿತ್ತು ಬಹರೇನ್ ಪ್ರಧಾನಮಂತ್ರಿ ಖಲೀಫ ಬಿನ್ ಸಲ್ನಾನ್ ಅಲ್ ಖಲೀಫ ಅವರೊಂದಿಗೂ ನರೇಂದ್ರ ಮೋದಿ ಮಾತುಕತೆ ನಡೆಸಿದರು ಎರಡೂ ದೇಶಗಳ ನಡುವೆ ಸಾಂಸ್ಫತಿಕ ಬಾಹ್ಯಾಕಾಶ ಸೌರ ಇಂಧನ ಮತ್ತು ರುವೆ ಕಾರ್ಡ್ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಎಂದು ವಿದೇಶಾಂಗ ವ್ಚವಹಾರಗಳ ಸಚಿವಾಲಯದ ಆರ್ಥಿಕ ವ್ಚವಹಾರಗಳ ಕಾರ್ಯದರ್ಶಿ ಟಿ

ಶಿರುಮೂರ್ತಿ ಅವರು ತಿಳಿಸಿದರು ಭಾರತೀಯ ಪ್ರಧಾನಮಂತ್ರಿಯೊಬ್ಬರು ಬಹರೇನ್ಗೆ ಇದೇ ಮೊದಲ ಬಾರಿಗೆ ಭೇಟಿ ನೀಡಿದ್ದು ಎರಡೂ ದೇಶಗಳ ನಡುವೆ ಬಾಂಧವ್ಯ ವ್ಯದ್ದಿಗೆ ಮಹತ್ವ ದೊರೆತಂತಾಗಿದೆ ಈ ಭೇಟಿಯ ಕುರಿತು ಟ್ವೀಟ್ ಮಾಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಹರೇನ್ ದೊರೆ ಅವರ ನಡುವೆ ಉತ್ತಮ ರೀತಿಯ ಚರ್ಚೆ ನಡೆದಿದ್ದು ಎರಡೂ ದೇಶಗಳ ನಡುವಿನ ಸಂಬಂಧ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ನೆರವಾಗಲಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಪ್ರಧಾನಿ ಅವರಿಗೆ ಅಲ್ಲಿನ ಅತ್ಯುನ್ನತ ಗೌರವ ದಿ ಕಿಂಗ್ ಪಮದ್ ಆರ್ಡರ್ ಆಫ್ ದ ರೆನೇಸಾನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದು ಇಡೀ ಭಾರತೀಯರಿಗೆ ಸಂದ ಗೌರವ ಹಾಗೂ ಬಹರೇನ್ ಮತ್ತು ಭಾರತದ ನಡುವಿನ ಉತ್ತಮ ಸ್ನೇಹಪೂರ್ವ ಸಂಬಂಧಕ್ಕೆ ದೊರೆತ ಸಾಕ್ಷಿಯಾಗಿದೆ ಎಂದು ನರೇಂದ್ರ ಮೋದಿ ತಿಳಿಸಿದ್ದಾರೆ ಬಹರೇನ್ ಭೇಟಿಯ ವೇಳೆ ಅಲ್ಲಿನ ರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿಯೂ ಪ್ರಧಾನ ಮಂತ್ರಿಯವರು ಭಾಷಣ ಮಾಡಿದರು ಇಂದು ನರೇಂದ್ರ ಮೋದಿ ಅವರು ಗಲ್ಫ ಪ್ರಾಂತ್ಯದ ಅತಿ ಪಳೆಯದಾದ ಮನರುಜ್ಜೀವನಗೊಂಡಿರುವ ಶ್ರೀನಾತಾಜಿ ಮಂದಿರಕ್ಷೆ ಭೇಟಿ ನೀಡಲಿದ್ದಾರೆ

ವಿಶ್ವದ ಅಗ್ರಮಾನ್ಯ ನಾಯಕರುಗಳು ಈ ಶೃಂಗ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಬಿಯರಿಟ್ ಪಾಲುದಾರರಾಗಿ ಭಾರತಕ್ಕೆ ಈ ಆಹ್ನಾನ ನೀಡಲಾಗಿದೆ

ಇಂದು ಬೆಳಗ್ಗೆ ಬಿಜೆಪಿಯ ಕೇಂದ್ರ ಕಚೇರಿಯಲ್ಲಿ ಪಾರ್ಥಿವ ಶರೀರವನ್ನು ಇಡಲಾಗುತ್ತಿದ್ದು ಅಂತಿಮ ಗೌರವ ನಮನ ಸಲ್ಲಿಸಿದ ಬಳಿಕೆ ಮಧ್ಯಾಪ್ನದ ನಂತರ ಅಂತ್ಯಕ್ತಿಯೆ ನೆರವೇರಲಿದೆ ಎಂದು ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ತಿಳಿಸಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ವೆಂಕಯ್ಯನಾಯ್ನು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಪಾಗೂ ಇನ್ನಿತರ ರಾಜಕೀಯ ಪಕ್ಷಗಳ ಪ್ರಮುಖ ಮುಖಂಡರು ದಕ್ಷಿಣ ದೆಹಲಿಯಲ್ಲಿರುವ ಅರುಣ್ ಜೇಟ್ಲಿ ಅವರ ನಿವಾಸಕ್ಕೆ ತೆರಳಿ ಪಾರ್ಧೀವ ಶರೀರದ ಅಂತಿಮ ದರ್ಶನ ಪಡೆದುಕೊಂಡರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಹ ಅರುಣ್ ಜೇಟ್ಲಿ ನಿಧನಕ್ಕೆ ಭಾವನಾತ್ಮಕ ಗೌರವ ಸಲ್ಲಿಸಿದ್ದಾರೆ ಬಹರೇನ್ ರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಿದ ಅವರು ತಾವು ಬಹರೇನ್ನಲ್ಲಿದ್ದರೂ ಭಾರತದಿಂದ ಬಲು ದೂರ ಇದ್ದೇನೆ ಎಂದು ಊಹಿಸಿಕೊಳ್ಳಲಾಗುತ್ತಿಲ್ಲ ತಮ್ಮ ಆತ್ಮೀಯ ಸ್ನೇಹಿತ ಹಾಗೂ ಪಕ್ಷದ ಸಹೋದ್ಯೋಗಿಯ ನಿಧನ ಬಾರಿ ದುಃಖ ತಂದಿದೆ ಎಂದು ಹೇಳಿದರು ನಿನ್ನೆ ಅವರು ಅರುಣ್ ಜೇಟ್ಲಿ ಅವರ ಪತ್ನಿ ಹಾಗೂ ಮಗನೊಂದಿಗೆ ಮಾತನಾಡಿ ಸಂತಾಪ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಕರು ವಿದೇಶ ಪ್ರವಾಸವನ್ನು ರದ್ದುಗೊಳಿಸದಂತೆ ನರೇಂದ್ರ ಮೋದಿ ಅವರಿಗೆ ಹೇಳಿದರು ಕೇಂದ್ರ ಸಚಿವರುಗಳಾದ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ಪಿಯೂಷ್ ಗೋಯಲ್ ಪ್ರಕಾಶ್ ಜಾವಡೇಕರ್ ಪರ್ಷವರ್ಧನ್ ಜಿತೇಂದ್ರ ಸಿಂಗ್ ರವಿಶಂಕರ್ ಪ್ರಸಾದ್ ಮತ್ತು ಎಸ್ ಜೈಶಂಕರ್ ಪಾಗೂ ಬಿಜೆಪಿಯ ಓರಿಯ ನಾಯಕ ಎಲ್

ಅಡ್ವಾಣಿ ಅವರು ಮಾಜಿ ಪಣಕಾಸು ಸಚಿವರ ನಿಧನಕ್ಕೆ ಸಂತಾಪ ಸೂಚಿಸಿ ಪಾರ್ಧೀವ ಶರೀರದ ಅಂತಿಮ ದರ್ಶನ ಪಡೆದುಕೊಂಡರು

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲತಾಣಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು

ಅಲ್ಲದೇ ಪ್ರಧಾನಮಂತ್ರಿ ಕಾರ್ಯಾಲಯ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯ ಆಕಾಶವಾಣಿ ಮತ್ತು ಡಿಡಿ ನ್ನೂಸ್ನ ಯುಟೂಬ್ ಜಾನಲ್ಗಳಲ್ಲೂ ಮನ್ ಕೀ ಬಾತ್ ಕಾರ್ಯಕ್ರಮ ಮೂಡಿಬರಲಿದೆ ಹಿಂದಿ ಪ್ರಸಾರದ ನಂತರ ತಕ್ಷಣವೇ ಆಕಾಶವಾಣಿಯು ಪ್ರಾದೇಶಿಕ ಭಾಷೆಗಳಲ್ಲಿಯೂ ಈ ಕಾರ್ಯಕ್ರಮವನ್ನು ಬಿತ್ತರಿಸಲಿದೆ

ಇನ್ನಿಶರ ಕೋಚ್ಗಳಲ್ಲಿಯೂ ಸಹ ಈ ಶೌಚಾಲಯಗಳನ್ನು ಅನುಷ್ಠಾನಗೊಳಿಸುವ ಕಾರ್ಯ ಕ್ಷಿಪ್ರವಾಗಿ ನಡೆಯುತ್ತಿದೆ ಎಂದು ಟ್ವಿಟರ್ನಲ್ಲಿ ಸಚಿವಾಲಯ ಈ ವಿಷಯ ತಿಳಿಸಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಜಾಲನೆ ನೀಡಿರುವ ಸ್ವಜ್ಞ ಭಾರತ ಮಿಷನ್ಗೆ ಜೋಡಣೆಯಾಗಿರುವ ಜೈವಿಕ ಶೌಚಾಲಯ ಯೋಜನೆಯಿಂದ ಭಾರತೀಯ ರೈಲ್ವೆಯಲ್ಲಿ ಆವಿಷ್ಕಾರಕ್ಕೆ ಕಾರಣವಾಗಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸೋದ ನೆರವಿನಿಂದ ದೇಶದ ಪ್ರತಿಯೊಂದು ನದಿಯ ನಕ್ಷೆಯನ್ನು ಬಳಸಿಕೊಂಡು ಸುಶ್ರಿರ ಮರಳು ಗಣಿಗಾರಿಕೆಯನ್ನು ಸರಕಾರ ಖಚಿತಪಡಿಸಿಕೊಳ್ಳಲಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಪವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ ಕೊಯಮತ್ತೂರಿನಲ್ಲಿ ನಿನ್ನೆ ಆರ್ನಿಥಾಲೋಜಿ ಮತ್ತು ನ್ಯಾಚುರಲ್ ಹಿಸ್ವರಿಯ ಸಲಿಂ ಅಲಿ ಕೇಂದ್ರದ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರೊಂದಿಗಿನ ಸಂವಾದದಲ್ಲಿ ಮಾತನಾಡಿದ ಸಚಿವರು ಉಪಗ್ರಹ ನಕ್ಷೆಯಿಂದ ನದಿ ಪಾತ್ರದಲ್ಲಿರುವ ಹೇರಳ ಮರಳಿನ ಪ್ರಮಾಣವನ್ನು ಪತ್ತೆ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಗಣಿ ನಿಯಂತ್ರಣಕ್ಕಾಗಿ ಆಯಾ ರಾಜ್ಯ ಸರ್ಕಾರಗಳಿಂದ ಹರಾಜು ಕೂಡ ಮಾಡಿಸಬಹುದು ಎಂದರು ಅಕ್ರಮ ಗಣಿಗಾರಿಕೆ ತಡೆಗೆ ಉಪಗ್ರಹ ನಕ್ಷೆ ನೆರವಾಗಲಿದ್ದು ಸಿಸಿ ಟಿವಿ ಕ್ಯಾಮೆರಾ ಅಳವಡಿಕೆ ಇಲ್ಲವೆ ಇನ್ನಿತರೆ ತಂತ್ರಜ್ಞಾನ ವಸ್ತುಗಳ ಬಳಕೆಯ ಮೂಲಕ ಮರಳು ದಂಧೆಯನ್ನು ತಡೆಗಟ್ಟಬಹುದು ಎಂದು ಪ್ರಕಾಶ್ ಜಾವಡೇಕರ್ ಹೇಳಿದರು ಪರಿಶ್ಠಿತಿ ಅವಲೋಕಿಸಲು ಕಾಶ್ಮೀರ ಕಣಿವೆಗೆ ಭೇಟಿ ನೀಡಲು ಬಯಸಿದ್ದ ಪ್ರತಿಪಕ್ಷದ ನಾಯಕರುಗಳ ನಿಯೋಗಕ್ಕೆ ಜಮ್ಮ ಕಾಶ್ಮೀರ ಆಡಳಿತ ನಿನ್ನೆ ಶ್ರೀನಗರ ವಿಮಾನ ನಿಲ್ದಾಣದಿಂದ ಹೊರಹೋಗಲು ಅನುಮತಿ ನೀಡಲಿಲ್ಲ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಸೇರಿದಂತೆ ಒತ್ತು ಒಂಬತ್ತು ರಾಜಕೀಯ ಪಕ್ಷಗಳ ನಾಯಕರುಗಳ ನಿಯೋಗ ನಿನ್ನೆ ಜಮ್ಮ ಕಾಶ್ಮೀರಕ್ಕೆ ಭೇಟಿ ನೀಡಿತ್ತು

ಸಿಂಧು ಸತತ ಮೂರನೇ ಬಾರಿಗೆ ಫ್ವೆನಲ್ ಪ್ರವೇಶಿಸಿದ್ದಾರೆ ಇಂದು ನಡೆಯಲಿರುವ ಪ್ರಶಸ್ತಿ ಸುತ್ತಿನ ಸೆಣಸಿನಲ್ಲಿ ಸಿಂಧು ಅವರು ಜಪಾನಿನ ನೊಜೊಮಿ ಓಕುಪರಾ ಅವರನ್ನು ಎದುರಿಸಲಿದ್ದಾರೆ